ಬೆಳ್ಳ ಹಾಗೂ ಎರಡು ಕಂಚಿನ ಪದಕ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದ ಭಾರತ

ಪ್ರಾಥಮಿಕ ಶಾಲಾ ತರಗತಿಗಳು ಕಳೆದ ವಾರ ಸೋಮವಾರವೇ ಆರಂಭಗೊಂಡಿತ್ತು ಈ ಕುರಿತು ಕಾಶ್ಮೀರದಲ್ಲಿ ನಿನ್ನೆ ಸುದ್ದಿಗೋಷ್ನಿಯಲ್ಲಿ ವಿವರ ನೀಡಿದ ಶಿಕ್ಷಣ ಇಲಾಖೆಯ ನಿರ್ದೇಶಕ ಯೂನಿಸ್ ಮಲ್ಲಿಕ್ ಕಳೆದ ಒಂದು ವಾರದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿನ ಶಿಕ್ಷಕರ ಹಾಜರಾತಿ ಗಣನೀಯವಾಗಿ ಏರಿಕೆಯಾಗಿದೆ ಎಂದಿದ್ದಾರೆ ಶ್ರೀನಗರ ಹಿರಿಯ ಪೊಲೀಸ್ ಅಧಿಕಾರಿ ಡಾ

ಉತ್ತರ ಕಾಶ್ಮೀರದ ಹಾಜಿ ವಿಲ್ಗಾಮ್ ದಾಂಗಿವಾಚಾ ಕ್ರೀರಿ ದಕ್ಷಿಣ ಕಾಶ್ಮೀರದ ಅನಂತನಾಗ್ ಕುಲ್ಗಾಮ್ ತ್ರಾಲ್ ಕೋಪಿಯಾನ್ ಮಧ್ಯ ಕಾಶ್ನೀರದ ನಿಶಾತ್ ಬೀರ್ನಾ ಷಹರ್ ಎ ಪರೀಫ್ ಶೇರ್ಗಾರಿ ಮುಂತಾದ ಪ್ರದೇಶದ ಪೊಲೀಸ್ ಠಾಣಾ ವ್ಲಾಪ್ತಿಯಲ್ಲಿ ನಿರ್ಬಂಧ ಸಡಿಲಗೊಳಿಸಲಾಗಿದೆ

ಈ ಸಂದರ್ಭದಲ್ಲಿ ಅವರು ಕಾಶ್ನೀರದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ದಿ ಅಲ್ಲಸಂಖ್ಯಾತರ ಕಲ್ಡಾಣ ಮತ್ತು ಯುವಕರ ಕೌತಲ್ಲಾಭಿವೃದ್ದಿಗೆ ಕೈಗೊಂಡಿರುವ ಕ್ರಮಗಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ವೇಳೆ ಅಲ್ಲಿನ ರಾಜ್ಲಪಾಲ ಸತ್ಲಪಾಲ್ ಮಲ್ಲಿಕ್ ಜಮ್ನು ಕಾಶ್ನೀರದ ಸಮಗ್ರ ಅಭಿವೃದ್ದಿ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಜನರಿಗೆ ತಲುಪಿಸುವ ಅಗತ್ಭತೆ ಹಾಗೂ ಪ್ರಸ್ತುತ ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ವೃತ್ತಿ ಕೌಶಲ್ಲ ತರದೇತಿ ನೀಡುವ ಅಗತ್ತತೆ ಕುರಿತು ವಿವರ ನೀಡಿದರು ಎರಡು ದಿನಗಳ ಭೇಟಿಗಾಗಿ ಅಲ್ಪಸಂಖ್ಡಾತರ ಸಚಿವಾಲಯದ ತಂಡ ನಿನ್ನೆ ಕಾಶ್ಮೀರ ತಲುಪಿದ್ದು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ವಿವಿಧ ಪ್ರದೇಶಗಳನ್ನು ಗುರುತಿಸಲಿದೆ ಅಲ್ಲದೇ ಜಮ್ಲಿ ಕಾಶ್ಮೀರ ಮತ್ತು ಲಡಾಬ್ನಲ್ಲಿ ಶಾಲಾ ಕಾಲೇಜು ಆಸ್ವತ್ರೆಗಳು ಕೌಶಲ್ತ ಅಭಿವೃದ್ದಿ ಕೇಂದ್ರಗಳನ್ನು ತೆರೆಯುವುದು ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಅಂದಾಜಿಸುತ್ತಿದೆ

ಜಮ್ನು ಕಾಶ್ನೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಶೆಲ್ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನ ಸೇನಾಪಡೆ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ

ಸಮಿತಿ ವರದಿಯನ್ನು ಆರ್ಬಿಐ ಬಿಡುಗಡೆ ಮಾಡಿದ್ದು ಜುಲೈನಿಂದ ಜೂನ್ವರೆಗಿನ ಆರ್ಬಿಐ ಅಕೌಂಟಂಗ್ ಅವಧಿಯನ್ನು ಏಪ್ರಿಲ್ನಿಂದ ಮಾರ್ಚ್ವರೆಗಿನ ಹಣಕಾಸು ವರ್ಷಕ್ಕೆ ಜೋಡಿಸುವಂತೆಯೂ ಸಮಿತಿ ಸಲಹೆ ನೀಡಿದೆ ಇದರಿಂದ ಆರ್ಬಿಐ ಮಧ್ಯಂತರ ಡಿವಿಡೆಂಡ್ ನೀಡುವುದು ತಪ್ಪಲಿದೆ ಎಂದು ಸಮಿತಿ ತಿಳಿಸಿದೆ ಆರ್ಬಿಐ ಮಾಜಿ ಗವರ್ನರ್ ಬಿಮಲ್ ಜಲಾಲ್ ನೇತೃತ್ವದ ಸಮಿತಿಯ ಎಲ್ಲ ಸಲಹೆಗಳಿಗೆ ಆರ್ಬಿಐ ಅಂಗೀಕಾರ ನೀಡಿದೆ

ದೇಶದ ಬಹಳಷ್ಟು ಜನರು ಖಾದಿ ಉದ್ದಮದ ಮೇಲೆ ಅವಲಂಬಿತರಾಗಿದ್ದು ಬಾದಿಯನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಇದರ ವಿನ್ಹಾಸ ನೇಯ್ಗೆ ಮುಂತಾದ ಪ್ರಕ್ರಿಯೆಗಳಲ್ಲಿ ಆಧುನೀಕರಣಗೊಳಿಸಬೇಕಿದೆ ಎಂದ ಸಚಿವರು ಖಾದಿಯನ್ನು ಉತ್ತೇಜಿಸಲು ಮುಂದೆ ಬರುವಂತೆ ಖಾಸಗಿ ವಲಯದ ಉದ್ದಮಿಗಳಿಗೆ ಕರೆ ನೀಡಿದರು ಖಾದಿ ಉದ್ದಮದ ಬಂಡವಾಳ ವೆಚ್ಚ ಕಡಿಮೆ ಮಾಡಲು ಈ ವಲಯದಲ್ಲಿ ಯಾಂತ್ರೀಕರಣ ಮತ್ತು ಆಧುನೀಕರಣ ತರಲು ಹಾಗೂ ವಿದ್ಯುತ್ ಮತ್ತು ಸಾರಿಗೆ ವೆಚ್ಚ ಕಡಿಮೆಗೊಳಿಸಲು ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತಿದೆ ಎಂದ ಅವರು ತಿಳಿಸಿದರು

ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ ವಿಜಯವಾಡದಲ್ಲಿ ನಿನ್ನೆ ಆಂಧ್ರಪ್ರದೇಶ ಕೌಶಲ್ಥಾಭಿವೃದ್ಧಿ ನಿಗಮದ ಮಸ್ತು ಪ್ರದರ್ತನ ಉದ್ಘಾಟಿಸಿದ ಅವರು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಕೌಶಲ್ಯ ಪೂರ್ಣ ವೃತ್ತಿಪರರು ಅತ್ಯಗತ್ಯ ಎಂದರು ಐಎನ್ಎಕ್ಸ್ ಮೀಡಿಯಾ ಹಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರಿಗೆ ಬಂಧನ ವಿರುದ್ದ ಜಾಮೀನು ಅವಧಿಯನ್ನು ಸುಪ್ರೀಂ ಕೋರ್ಟ್ ಇಂದಿನವರೆಗೆ ವಿಸ್ತರಿಸಿದೆ ಚಿದಂಬರಂ ವಿರುದ್ದದ ಎರಡು ಪ್ರಕರಣಗಳಲ್ಲಿ ಜಾರಿ ನಿರ್ದೇಶನಾಲಯದ ವಾದವನ್ನು ಸುಪ್ರೀಂ ಕೋರ್ಟ್ ಇಂದು ಆಲಿಸಲಿದೆ ಎಂದು ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ ಮತ್ತು ಎ

ತಿದ್ದುಪಡಿ ನೀತಿ ಅನ್ನಯ ಅಂತಾರಾಷ್ಷೀಯ ಪ್ಲಾರಾಲಿಂಪಿಕ್ ಸಮಿತಿ ಅಂತಾರಾಷ್ಷೀಯ ಕ್ರೀಡಾ ಫೇಡರೇಷನ್ ಮತ್ತು ಅಂಗೀಕೃತ ಅಂತಾರಾಷ್ವೀಯ ಒಲಿಂಪಿಕ್ ಸಮಿತಿಗಳು ಆಯೋಜಿಸುವ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಪದಕ ಗೆಲ್ಲುವ ಸ್ಪರ್ಧಿಗಳು ನಗದು ಪುರಸ್ಥಾರ ಪಡೆಯಲು ಅರ್ಹರಾಗಿರುತ್ತಾರೆ ನೂತನ ನೀತಿ ಅನ್ವಯ ಪ್ರಥಮ ಬಾರಿಗೆ ಪ್ಚಾರಾ ಬ್ಹಾಡ್ಗಿಂಟನ್ ಕ್ರೀಡಾಪಟುಗಳು ನಗದು ಪುರಸ್ತಾರ ಪಡೆಯುತ್ತಿದ್ದಾರೆ

ಸಿರಿಯಾ ವಾಯವ್ದ ಭಾಗದಲ್ಲಿ ಹಿಂಸಾಚಾರ ಹೆಚ್ಚುತ್ತಿರುವ ಬಗ್ಗೆ ರಷ್ಯಾ ರಾಷ್ಟಪತಿ ವ್ಲಾಡಿಮಿರ್ ಪುತಿನ್ ಮತ್ತು ಟರ್ಕಿ ರಾಷ್ಟಾಧ್ಯಕ್ಷ ರೆಸಿಪ್ ತೈಯಿಪ್ ಯರ್ಕೋಗನ್ ಕಳವಳ ವ್ಯಕ್ತಪಡಿಸಿದ್ದಾರೆ

ಒಂದು ಬೆಳ್ಳಿ ಮತ್ತು ಎರಡು ಕಂಚಿನ ಪದಕಗಳನ್ನು ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದೆ

ಕ್ರೀಡಾಕೂಟದ ಜಲತಂತ್ರಜ್ಞಾನ ವಿಭಾಗದಲ್ಲಿ ಎಸ್ ಅಕ್ವತ್ದ್ ನಾರಾಯಣ್ ಚಿನ್ನದ ಪದಕ ಗೆದ್ದರು ವೆಬ್ ಟೆಕ್ನಾಲಾಜಿ ವಿಭಾಗದಲ್ಲಿ ಪ್ರಣವ್ ನೂತಲಾಪತಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡರು